ಲೋಕಸಭಾ ಚುನಾವಣೆಯ ಏಳನೇ ಹಾಗೂ ಅಂತಿಮ ಹಂತಕ್ಕೆ ಇಂದು ಅಧಿಸೂಚನೆ ಪ್ರಕಟ

ಬಂಡಾರನಾಯಿಕೆ ಅಂತರಾಷ್ಟೀಯ ವಿಮಾನ ನಿಲ್ದಾಣದ ನಿರ್ಗಮನ ಪ್ರದೇಶದ ಬಳಿ ನಿನ್ನೆ ಸಂಜೆ ಸುಧಾರಿತ ಸ್ಪೋಟಕ ವಸ್ತುವೊಂದನ್ನು ಪತ್ತೆ ಹಚ್ಚಿ ಅದನ್ನು ನಿಷ್ಟಿ ಯೆಗೊಳಿಸಲಾಗಿದೆ

ಏಳನೇ ಹಾಗೂ ಕೊನೆಯ ಹಂತದ ಲೋಕಸಭಾ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದೆ

ಕೇಂದ್ರಾದಳಿತ ಪ್ರದೇಶ ಚಂಡೀಗಢ್ನ ಒಂದು ಸ್ಥಾನಕ್ಕೆ ಸಹ ಈ ಹಂತದಲ್ಲಿ ಮತದಾನ ನಡೆಯುವುದು ನಾಮಪತ್ರಗಳ ಸಲ್ಲಿಕೆ ಇಂದಿನಿಂದಲೇ ಆರಂಭವಾಗುವುದು

ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನದಲ್ಲಿ ಪ್ರಮುಖ ಪಕ್ಷಗಳ ಹಲವಾರು ನಾಯಕರ ಭವಿಷ್ಯ ನಿರ್ಧಾರವಾಗಲಿದೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸಮಾಜವಾದಿ ಪಕ್ಷದ ಹಿರಿಯ ಮುಖಂಡ ಮುಲಾಯಂಸಿಂಗ್ ಯಾದವ್ ರಾಷ್ಟೀಯ ಜನತಾದಳ ಪಕ್ಷದ ಶರದ್ ಯಾದವ್ ಈ ಹಂತದಲ್ಲಿ ಸ್ವರ್ಧಿಸಿರುವ ಪ್ರಮುಖರು

ದಾದ್ರಾ ನಗರ್ ಹವೇಲಿ ದಾಮನ್ ಮತ್ತು ಡಿಯು ಹಾಗೂ ತ್ರಿಪುರಾದ ತಲಾ ಒಂದು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ

ಮತದಾನ ನಡೆಯಲಿರುವ ಕೆಲವು ಪ್ರದೇಶಗಳನ್ನು ಸೂಕ್ಷ್ಮ ಎಂದು ಗುರುತಿಸಲಾಗಿದ್ದು

ಆ ನಿಟ್ಟಿನಲ್ಲಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಬಿ

ಅದರೊಂದಿಗೆ ಆ ರಾಜ್ಯದಲ್ಲಿ ಚುನಾವಣೆ ಮುಕ್ತಾಯವಾಗಲಿದೆ

ಪ್ರಸಕ್ತ ಲೋಕಸಭಾ ಚುನಾವಣೆಯ ತನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ದೇಶದ್ರೋಹ ಕುರಿತ ಕಾನೂನನ್ನು ರದ್ದುಪಡಿಸುವುದಾಗಿ ಪ್ರಕಟಿಸಿದೆ ಎಂದು ಬಿಜೆಪಿ ಹಿರಿಯ ಮುಖಂಡ ಹಾಗೂ ಕೇಂದ್ರ ಗ್ಬಹ ಸಚಿವ ರಾಜನಾಥ್ಸಿಂಗ್ ಹೇಳಿದ್ದಾರೆ ಭಾರತವನ್ನು ಛಿದ್ರಗೊಳಿಸುವ ಬಗ್ಗೆ ಕಾಂಗ್ರೆಸ್ನವರು ಮಾತನಾಡುತ್ತಿದ್ದಾರೆ

ಮತದಾನ ನಡೆಯುವ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಹಾಗೂ ಚುನಾವಣೆಯನ್ನು ಮುಕ್ತ ಹಾಗೂ ಪಾರದರ್ಶಕವಾಗಿ ನಡೆಸಲು ಚುನಾವಣಾ ಆಯೋಗ ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ

ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಕ್ವೇತ್ರಗಳಲ್ಲಿ ಮತದಾನ ನಡೆಯಲಿದೆ ದೆಹಲಿಯ ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಆರು ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಈಶಾನ್ಯ ದೆಹಲಿ ಕ್ಷೇತ್ರದಿಂದ ನವದೆಹಲಿ ಕ್ಷೇತ್ರದಿಂದ ಅಜಯ್ ಮಾಕೆನ್ ಪಶ್ಚಿಮ ದೆಹಲಿಯಿಂದ ಮಹಾಬಲ್ ಮಿಶ್ರ ಚಾಂದನಿ ಚೌಕ್ ಕ್ಷೇತ್ರದಿಂದ ಜೆ ಪಿ ಅಗರ್ವಾಲ್

ಹರಿಯಾಣದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷ ಐವರು ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ

ಫರೀದಾಬಾದ್ನಲ್ಲಿ ಲಲಿತ್ ನಗರ್ ಅವರಿಗೆ ಬದಲಾಗಿ ಅವತಾರ್ಸಿಂಗ್ ಭದನ ಅವರನ್ನು ಸ್ವರ್ಧೆಗಿಳಿಸಿದೆ ನಿರ್ಮಲ್ಸಿಂಗ್ ಅವರಿಗೆ ಕುರುಕ್ಷೇತ್ರ ಟಿಕೆಟ್ ನೀಡಲಾಗಿದ್ದು

ಕುರುಕ್ವೇತ್ರ ಲೋಕಸಭಾ ಕ್ಷೇತ್ರದಿಂದ ಜೈ ಭಗವಾನ್ ಶರ್ಮಾ ಹಾಗೂ ಗೊರೆಗಾಂವ್ನಿಂದ ಮೆಹಮೂದ್ ಖಾನ್ ಸ್ಪರ್ಧಿಸಲಿದ್ದಾರೆ ಭೂಗ್ರಹದ ಉತ್ತಮ ಭವಿಷ್ಯಕ್ಕಾಗಿ ಭಾರತದ ಭದ್ದತೆಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಮತ್ತೊಮ್ಮೆ ಸ್ಪಷ್ಟ ಪದಿಸಿದ್ದಾರೆ

ಭೂತಾಯಿಗೆ ಸಕಲ ಜನರು ಗೌರವ ಸಲ್ಲಿಸಬೇಕು ಎಂದಿರುವ ಪ್ರಧಾನ ಮಂತ್ರಿ ಕೋಟ್ಯಾಂತರ ಜೀವರಾಶಿಗಳಿಗೆ ಆಶ್ರಯ ನೀಡಿರುವ ಮಹಾನ್ ಗ್ರಹ ಭೂಮಿ ಎಂದು ಹೇಳಿದ್ದಾರೆ ತಮಿಳುನಾದಿನ ತಿರುಚಿಯ ತುರೈಯೂರ್ ಸಮೀಪ ಸ್ಥಳೀಯ ದೇವಾಲಯದ ಉತ್ಪವದ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತ ಘಟನೆಯಲ್ಲಿ ಏಳು ಮಂದಿ ಭಕ್ತರು ಅಸುನೀಗಿದ್ದು

ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಸಿ ಸ್ಲಳೀಯ ಸಂಸ್ಲೆಗಳ ಚುನಾವಣೆಯನ್ನು ನಡೆಸಲು ಬಾಂಗ್ಲಾದೇಶ ಮುಂದಾಗಿದೆ ಬಾಂಗ್ಲಾದೇಶದ ಚುನಾವಣಾ ಆಯೋಗದ ಕಾರ್ಯದರ್ಶಿ ಹೆಲಾಲುದ್ದೀನ್ ಅಹಮದ್ ಈ ಬಗ್ಗೆ ಹೇಳಿಕೆ ನೀಡಿದ್ದು ಮತಯಂತ್ರಗಳು ಉತ್ತಮ ತಂತ್ರಜ್ಞಾನ ಹೊಂದಿದ್ದು ಸ್ಥಳೀಯ ಸಂಸ್ದೆಗಳ ಚುನಾವಣೆಯಲ್ಲಿ ಬಳಸಲು ಯೋಗ್ಯವಾಗಿವೆ ಎಂದಿದ್ದಾರೆ

ಆರ್

ಆರ್